ಕೃಷ್ಣಾ ನದಿ ಪಾತ್ರದ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಲು ದಿನ ಬಿರುಸಿನ ಮಳೆ ಹವಾಮಾನ ಇಲಾಖೆ ಮುನ್ನೂಚನೆ ಜಲಶಕ್ತಿ ಅಭಿಯಾನ ಜಲ ಸಂರಕ್ಷಣೆಯ ವೈಜ್ವಾನಿಕ ಅಧ್ಯಯನಕ್ಕೆ ಕೇಂದ್ರದ ತಂಡ ಕೊಪ್ಪಳಕ್ಕೆ ಭೇಟ

ಮಳೆಯ ಭರಾಟೆಗೆ ಸಿಲುಕಿ ಮೃತಪಟ್ಟವರ ಸಂಖ್ಯೆ ಆರಕ್ಕೇರಿದೆ ಮನೆ ಕುಸಿದುಬಿದ್ದ ಪರಿಣಾಮ ನಿನ್ನೆ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಟನ ಗ್ರಾಮವೊಂದರಲ್ಲಿ ಮಹಿಳೆಯೋರ್ವರು ಮೃತಪಟ್ಟದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಓರ್ವರು ಹಾಗೂ ಶಿವಮೊಗ್ಗೆಯ ತುಂಗಾ ನದಿ ಪ್ರವಾಹದಲ್ಲಿ ಓರ್ವ ಮಹಿಳಿ ನಿನ್ನೆ ಪ್ರವಾಹಕ್ಕೆ ಸಿಲುಕಿ ಕೊಚ್ಚ ಹೋಗಿದ್ದಾರೆ ಫಟ್ಟಪ್ರಭಾ ನದಿಯ ಪ್ರವಾಹದಲ್ಲಿ ಸಿಲುಕಿದ್ದ ಇಬ್ಬರನ್ನು ಸ್ಥಳೀಯ ಜನರ ನೆರವಿನಿಂದ ರಕ್ಷಿಸುವಲ್ಲಿ ಬಾಗಲಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಕ್ಕದ ಮಹಾರಾಷ್ಷದಲ್ಲಿಯೂ ಮಳೆ ಮುಂದುವರಿದ ಹಿನ್ನೆಲೆ ರಾಜ್ಯದ ಜಲಾಶಯಗಳಿಗೆ ನೀರು ಹರಿದು ಬರುತ್ತಿದ್ದು ಬೆಳಗಾವಿ ಬಾಗಲಕೋಟೆ ವಿಜಯಪುರ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಶ್ರವಾಹ ಪರಿಸ್ಥಿತಿ ತಲೆದೋರಿದೆ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಕೊಡಗು ಹುಬ್ಬಳ್ಳಿ ಧಾರವಾಡ ಕಾರವಾರ ಹಾಸನ ಹಾಗೂ ಶಿವಮೊಗ್ಗಾ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿದಿದೆ ಕೃಷ್ಣಾ ನದಿಗೆ ಹೆಚ್ಚನ ನೀರು ಹರಿದುಬಂದ ಹಿನ್ನೆಲೆ ಬೆಳಗಾವಿ ಬಾಗಲಕೋಟೆ ಹಾಗೂ ಯಾದಗಿರಿ ಜಿಲ್ಲೆಗಳ ಹಳ್ಳ ಕೊಳ್ಳ ಉಪ ನದಿಗಳು ಮೈದುಂಬಿ ಪರಿಯುತ್ತಿದ್ದು

ಸಂತ್ರಸ್ತರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ಪೂರ್ಣಗೊಳಿಸಿ ಜಿಲ್ಲಾಡಳತಗಳಿಗೆ ಅಗತ್ತ ಸೂಚನೆ ನೀಡಿದ್ದಾರೆ ಸಮರೋಪಾದಿಯಲ್ಲಿ ಪ್ರವಾಹ ಪರಿಹಾರ ಕಾರ್ಯ ಮುಂದುವರಿದಿದೆ

ಹಿರಿಯ ಕಾಂಗ್ರೆಸ್ ಮುಖಂಡ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿ ಮಹಾಮಳೆಯಿಂದ ಇಡೀ ರಾಜ್ಯದಲ್ಲಿ ಜನಜೀವನ ಅಸ್ತಮ್ನವಾಗಿದೆ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳ ಉಸ್ತುವಾರಿಗೂ ಜನಪ್ರತಿನಿಧಿಗಳಲ್ಲ ಮುಖ್ಯಮಂತ್ರಿಯವರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವ್ಯಸ್ತರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ

ದೇವೇಗೌಡ ಟ್ವೀಟ್ ಮಾಡಿ ಸರ್ಕಾರ ನಾಪತ್ತೆಯಾಗಿದೆ ಎಂದು ಟೀಕಿಸಿದ್ದಾರೆ ಈ ಮಧ್ಯೆ ಹೊಸ ದಿಲ್ಲಿಯಿಂದ ನೇರವಾಗಿ ಬೆಳಗಾವಿಯ ಸಾಂಭ್ರಾ ವಿಮಾನ ನಿಲ್ದಾಣಕ್ಕೆ ಮುಖ್ಯಮಂತ್ರಿ ಬಿ

ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಉಂಟಾಗಿರುವ ಹಾನಿಯ ಬಗ್ಗೆ ಅವರು ವಿಮಾನ ನಿಲ್ದಾಣದಲ್ಲಿಯೇ ಮಾಹಿತಿ ಪಡೆದುಕೊಂಡರು ಮಳೆಯಿಂದ ಉಂಟಾದ ಸಾವು ನೋವು ಬೆಳೆಹಾನಿ ಸಾರ್ವಜನಿಕ ಆಸ್ತಿಗಳ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿ ಎಸ್

ಪರಿಹಾರ ಕೇಂದ್ರದಲ್ಲಿ ಎಲ್ಲ ಅಗತ್ಯ ಸೌಲಭ್ಯ ನೀಡಲಾಗಿದೆ

ದಾವಣಗೆರೆ ಜಿಲ್ಲಾದ್ಯಂತ ವ್ಯಾಪಕ ಮಳೆಯಾಗುತ್ತಿದ್ದು ತುಂಗಾಭದ್ರಾ ನದಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ತಲೆ ದೋರಿದೆ ತುಂಗಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಹರಿಯಬಿಟ್ಟರುವ ಹಿನ್ನೆಲೆ

ಹರಿಹರ ಮತ್ತು ಹರಪನಹಳ್ಳ ತಾಲ್ಲೂಕಿನ ನದಿ ಪಾತ್ರದ ಹಲವು ಗ್ರಾಮಗಳು ಪ್ರವಾಹ ಭೀತಿಗೆ ತುತ್ತಾಗಿವೆ

ಪಾಟೀಲ ಮಾತನಾಡಿ ಸವದಕ್ತಿಯ ನವಿಲುತೀರ್ಥ ಜಲಾತಯದಿಂದ ನೀರು ಬಿಡುಗಡೆ ಮಾಡಲಾಗಿದ್ದು

ಗ್ರಾಮಸ್ವರು ಸುರಕ್ಷಿತ ಪ್ರದೇಶಕ್ಷೆ ಸ್ವಳಾಂತರಗೊಳ್ಳುವಂತೆ ಮನವಿ ಮಾಡಿರುವ ಅವರು ಗದಗ ಜಿಲ್ಲೆಯ ನೆರೆ ಪರಿಸ್ತಿತಿ ಕುರಿತು ಮುಖ್ಯಮಂತ್ರಿಯವರಿಗೆ ಮಾಹಿತಿ ನೀಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ರಾಷ್ಟೀಯ ಅಥವಾ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ನಿಯೋಜಿಸಲು ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಧಾರವಾಡ ಜಿಲ್ಲೆ ಕಲಫಟಗಿ ತಾಲೂಕಿನಲ್ಲಿ ಸತತ ಮಳೆಯಿಂದಾಗಿ ನೀರಸಾಗರ ಜಲಾಶಯ ಹಾಗೂ ಬೆಣಚಿ ಕೆರೆ ಮೈದುಂಬಿ ಹರಿಯುತ್ತಿವೆ ನೀರಸಾಗರ ಕೆರೆಗೆ ಶಾಸಕ ಸಿ

ವಿಜಯಪುರದಲ್ಲಿ ಕೈಷ್ಣಾ ನದಿಯ ಪ್ರವಾಹದಿಂದ ಹಲವು ಗ್ರಾಮಗಳು ಜಲಾವೃತಗೊಂಡಿವೆ

ಬೆಳೆ ನೀರು ಪಾಲಾಗಿದೆ ಜಲಾವೃತಗೊಂಡ ಗ್ರಾಮಗಳಿಂದ ಸಂತ್ರಸ್ಥರನ್ನು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಕೃಷ್ಣಾ ನದಿ ಪ್ರವಾಹದಿಂದಾಗಿ ರಾಯಚೂರು ಜಿಲ್ಲೆ ಲಂಗಸೂಗೂರು ತಾಲೂಕಿನ ಶೀಲಹಳ್ಳ ಸೇತುವೆ ಮುಳುಗಡೆಯಾಗಿದೆ ಯರಗೋಡಿ ಸೇತುವೆ ಮುಳುಗಡೆ ಹಂತದಲ್ಲಿದೆ ದೇವದುರ್ಗ ತಾಲೂಕಿನ ಹೂವಿನಡಗಿ ಸೇತುವೆ ಮುಳುಗಡೆಯಾಗಿದ್ದು ರಾಯಚೂರು ತಾಲೂಕಿನ ದೇವಸೂಗೂರು ಸೇತುವೆಗೆ ಯಾವುದೇ ಅಪಾಯ ಎದುರಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಪರತ್ ಬಿ ತಿಳಿಸಿದ್ದಾರೆ

ಪ್ರವಾಹ ಪೀಡಿತ ಪ್ರದೇಶಗಳ ಅಧ್ಯಯನ ತಂಡದ ಅಧ್ಯಕ್ಷ ಹಾಗೂ ಶಾಸಕ ಎಚ್

ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಆಯೋಜಿಸಲಾಗಿದ್ದ ಪ್ರೌಢ ಶಾಲಾ ಶಿಕ್ಷಕರ ವರ್ಗಾವಣಿ ಕೌನ್ಲೆಲಿಂಗ್ ಮತ್ತೆ ಮುಂದೂಡಿದ್ದು ದಿನಾಂಕವನ್ನು ಶೀಘದಲ್ಲೇ ಪ್ರಕಟಿಸುವುದಾಗಿ ಶಿಕ್ಷಣ ಇಲಾಖೆ ಹೆಚ್ಚುವರಿ ಆಯುಕ್ತ ಸಿದ್ದಲಿಂಗಯ್ಯ ಹಿರೇಮಠ ತಿಳಿಸಿದ್ದಾರೆ

ರಾಜ್ಯದ ಕೃಷ್ಣಾ ನದಿ ಪಾತ್ರದ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಬಿರುಸಿನ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಜಲಶಕ್ತಿ ಅಭಿಯಾನ ಯೋಜನೆಯಡಿ ಜಲ ಸಂರಕ್ಷಣೆಯ ಕುರಿತು ತಾಂತ್ರಿಕ ಮತ್ತು ವೈಜ್ವಾನಿಕ ಅಧ್ಯಯನಕ್ಕೆ ಕೇಂದ್ರ ತಂಡ ಕೊಪ್ಪಳ ಜಿಲ್ಲೆಗೆ ಭೇಟ ನೀಡಿತ್ತು ಕೇಂದ್ರದ ವಾಣಿಜ್ಯ ಇಲಾಖೆಯ ಆರ್ಥಿಕ ಸಲಹೆಗಾರ ಪ್ರವೀಣ ಮೆಹತೋ ಆರೋಗ್ಯ ಮತ್ತು ಕುಟುಂಬ ಕಲ್ಹಾಣ ಸಚಿವಾಲಯದ ನಿರ್ದೇಶಕ ಎಸ್

ಜಲಶಕ್ತಿ ಅಭಿಯಾನ ಜಲ ಸಂರಕ್ಷಣೆಯ ವೈಜ್ವಾನಿಕ ಅಧ್ಯಯನಕ್ಕೆ ಕೇಂದ್ರದ ತಂಡ ಕೊಪ್ಪಳಕ್ಕೆ ಭೇಟ